ಮಾಧುಸ್ವಾಮಿ ಒತ್ತಾಯಿಸಿದ್ದಾರೆ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

ವಿದೇಶಕ್ಕೆ ತೆರಳುವ ಭಾರತೀಯರ ಸುರಕ್ಷತೆಗೆ ಹೆಜ್ಜಿನ ಒತ್ತು ನೀಡಲಾಗಿದೆ ಈ ವಿಚಾರದಲ್ಲಿ ರಾಜ್ಯಗಳೊಂದಿಗೆ ಉತ್ತಮ ಸಹಕಾರ ರೂಮಗೊಂಡಿದೆ ರಾಜ್ಯ ಕಾನೂನು ಸಚಿವರು ಸಮಾರಂಭದಲ್ಲಿ ತಮ್ಮ ಗಮನಕ್ಕೆ ತಂದಿರುವ ಸಮಸ್ಥೆಗಳ ಕುರಿತು ಸಕಾರಾತ್ಮಕವಾಗಿ ಕ್ರಮ ಕೈಗೊಳ್ಳಲು ಪ್ರಯತ್ನಿಸಲಾಗುವುದು ಎಂದು ಕೇಂದ್ರ ಸಚಿವರು ಭರವಸೆ ನೀಡಿದರು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

ಯಡಿಯೂರಪ್ಪ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿಂದು ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಬಜೆಟ್ ಅಧಿವೇಶನದಲ್ಲಿ ಎರಡು ದಿನಗಳ ಕಾಲ ಎಲ್ಲ ಶಾಸಕರು ಸಂವಿಧಾನದ ಬಗ್ಗೆ ಚರ್ಚಿಸಲಿದ್ದಾರೆ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

ಬೆಂಗಳೂರಿನಲ್ಲಿಂದು ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಪೊಲೀಸರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಿದ್ದು

ಹಾವೇರಿಯಲ್ಲಿ ಇಂದು ಆಕಾಶವಾಣಿ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಅವರು ದೇವಾಲಯಗಳಲ್ಲಿ ವಸ್ತ ಸಂಹಿತೆ ಜಾರಿಗೆ ಕೆಲ ಧಾರ್ಮಿಕ ಮುಖಂಡರು ಪಾಗೂ ಸಂಘಟನೆಗಳಿಂದ ಒತ್ತಡವಿದೆ ಎಂದರು

ಅಶ್ವಥ್ ನಾರಾಯಣ ಹೇಳಿದ್ದಾರೆ ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಜಾರ ವಿನಿಮಯ ಮಾಡುವ ಪಕ್ಕು ಎಲ್ಲರಿಗಿದೆ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

ದೊಡ್ಡಾಟ ಪ್ರಕಾರದಲ್ಲಿ ದಾವಣಗೆರೆ ಜಿಲ್ಲೆಯ ಎನ್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 ಕೊಪ್ಪಳ ಜಿಲ್ಲೆಯ ಎಂ ಸೋಮಶೇಖರಪ್ಪ ಹಾವೇರಿಯ ಫಿರೋಜ್ ಶಿಂಧೆ

ಟಿ ರವಿ ಕಲಾವಿದರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ಸೊಲಬಕ್ಕನವರ್ ತಿಳಿಸಿದರು